ರಾಜ್ಯದಲ್ಲಿ ಯೂರಿಯಾದ ಕೃತಕ ಅಭಾವ ಸೃಷ್ತಿಸುವವರ ವಿರುದ್ದ ಕ್ರಮ ಕೃಷಿ ಸಚಿವ ಬಿ

ಎಸ್ ಯಡಿಯೂರಪ್ಪ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ವಿಡಿಯೋ ಸಂವಾದ ನಡೆಸಿ ನೆರೆ ಸಂತ್ರಸ್ತರ ನೆರವಿಗೆ ಯುದ್ಧೋಪಾದಿಯಲ್ಲಿ ಮುಂದಾಗಬೇಕೆಂದು ಸೂಚನೆ ನೀಡಿದ್ದಾರೆ ಯಾವ ಪ್ರದೇಶಗಳಲ್ಲಿ ಎಷ್ಟು ಬೆಳಿ ನಷ್ಟವಾಗಿದೆ ಸಾರ್ವಜನಿಕ ಅಸ್ತಿ ಪಾಸ್ತಿಗೆ ಹಾನಿ ಅಗಿರುವ ಅಂದಾಜು ವರದಿಯನ್ನು ನಾಲ್ಕು ವಾರದೊಳಗೆ ಕಳುಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ನಿರಾಶ್ರಿತರಿಗೆ ಅಗತ್ಯ ವಸತಿ ಅಹಾರವನ್ನು ಕಲ್ಪಿಸಬೇಕು ಭಾರೀ ಮಳೆಯಿಂದ ಕೊರೋನಾ ಸೋಂಕು ಉಲ್ಪಣಗೊಳ್ಳುವ ಸಾಧ್ಯತೆಇದ್ದು ಕಾಳಜಿ ಕೇಂದ್ರದಲ್ಲಿ ಸಾಮಾಜಿಕ ಅಂತರ ಮಾಸ್ಕ್ ಧರಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಿದ್ದಾರೆ

ಸಾರ್ವಜನಿಕರು ಮತ್ತು ಸಂಘಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂದು ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲಾ ಜಿಲ್ಲೆಗಳಿಂದ ಬೆಳೆ ಹಾಗೂ ಅಸ್ತಿ ಪಾಸ್ತಿ ಹಾನಿ ಕುರಿತ ವರದಿ ಸಲ್ಲಿಕೆ ನಂತರ ಪರಿಹಾರ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಕೇಂದ್ರ ಸರ್ಕಾರಕ್ಕೂ ಅಗತ್ಯ ನೆರವು ನೀಡುವಂತೆ ಮನವಿ ಮಾಡಲಾಗಿದ್ದು ನೆರವು ನೀಡುವ ಬಗ್ಗೆ ಭರವಸೆ ದೊರೆತಿದೆ ಎಂದರು ಈಗಾಗಲೇ ತುರ್ತು ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗಳ ಬಳಿ ಅಗತ್ಯ ಹಣವಿದ್ದು ರಾಜ್ಯ ಸರ್ಕಾರ ಯಾವಾಗಲೂ ರೈತರ ರಕ್ಷಣೆಗೆ ಬದ್ದವಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು ಯಾದಗಿರಿ ಜಿಲ್ಲಾಧಿಕಾರಿ ಡಾ

ರಾಗಪ್ರಿಯಾ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಸುರಿದ ಭಾರಿ ಮಳೆಯಿಂದ ಸಂಭವಿಸಿದ ಹಾನಿಯ ಹಾಗೂ ಹಾನಿ ನಿರ್ವಹಣೆಗೆ ಕೈಗೊಂಡ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಗದಗ ಜಿಲ್ಲೆಯಲ್ಲಿ ಭಾರೀ ಮಳಿ ಮತ್ತು ಗಾಳಿ ಮುಂದುವರೆದಿದ್ದು ಕಬ್ಬು ಭತ್ತ ಮೆಕ್ಕೆಜೋಳ ಬೆಳೆಗಳು ನೆಲಕಚ್ಚಿವೆ ಗದಗ ಮುಂಡರಗಿ ಗಜೇಂದ್ರಗಢ ಶಿರಹಟ್ಟಿ ಭಾಗದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಬೆಳೆ ನಾಶವಾಗಿದೆ

ಅಪ್ಟಲ್ಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಕಾಳಜಿ ಕೇಂದ್ರ ಹಾಗೂ ಮತ್ತಿತರ ಕಡೆಗೆ ತೆರಳಿ ನೆರೆ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು

ಗ್ರಾಮಸ್ಥರನ್ನು ಬೇರೆ ಕಡೆ ಸ್ಥಳಾಂತರಿಸಲಾಗಿದೆ

ಕೃತಕ ಅಭಾವ ಸೃಷ್ಠಿಸುವ ರಸಗೊಬ್ಬರ ಅಂಗಡಿ ಮಾಲೀಕರು ಹಾಗೂ ಸೊಸೈಟಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಸಚಿವ ಬಿ

ಅದರೆ ಕೆಲವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದುರುದ್ದೇಶದಿಂದ ಯುರಿಯಾ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿ ಮಾಡುತ್ತಿದ್ದಾರೆ ಎಂದರು ಈಗಾಗಲೇ ರಾಜ್ಯದ್ಯಾಂತ ಕೃತಕ ಅಭಾವ ಸೃಷ್ಠಿ ಮಾಡುವವರ ವಿರುದ್ದ ಪ್ರಕರಣ ದಾಖಲಿಸಿ ಲೈಸೆನ್ಸ್ ರದ್ದುಗೊಳಿಸಲಾಗಿದೆ

ಇಂದು ವಿಶ್ವ ಆಹಾರ ದಿನ

ವಿಶ್ವ ಆಹಾರ ದಿನದ ಅಂಗವಾಗಿ ಕೃಷಿ ಸಚಿವ ಬಿ

ಪಾಟೀಲ್ ನಮಗಾಗಿ ಅನ್ನ ನೀಡಲು ರೈತರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅನ್ನದಾತರ ಪರಿಶ್ರಮಕ್ಕೆ ಗೌರವ ನೀದಿ ಆಹಾರದ ಮಹತ್ವ ಅರಿಯೋಣ ಎಂದು ಟ್ವೀಟ್ ಮಾಡಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಹಾವೇರಿಯ ಖಾಸಗಿ ಆಸ್ವತ್ರೆಯ ವೈದ್ಯ ಡಾ ಗುಹೇಶ್ವರ ಪಾಟೀಲ್ ಉತ್ತಮ ಶಾರೀರಿಕ ಮಾನಸಿಕ ಅರೋಗ್ಯಕ್ಕಾಗಿ ಸಪ್ತಧಾತು ಹಾಗೂ ತ್ರಿದೋಷಗಳನ್ನು ವೃದ್ಧಿಸುವ ಸಾತ್ವಿಕ ಆಹಾರ ಸೇವನೆ ಉತ್ತಮ ಎಂದು ಹೇಳಿದ್ದಾರೆ

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ಕ್ರೀಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡುತ್ತಿದ್ದಾರೆ ದಾವಣಗೆರೆಯ ಹಿರಿಯ ಸಾಹಿತಿ ಅಂಕಣಕಾರ ಬಿ

ಮಲ್ಗೇಶ್ ಅಕಾಶವಾಣಿಯೊಂದಿಗೆ ಮಾತನಾದಿ ಸಾಮಾಜಿಕ ಅಂತರ ಕಾಪಾದುವುದು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸ್ಯಾನಿಟೈಸರ್ ನಿಂದ ಕೈ ತೊಳೆಯುವುದೇ ಸೂಕ್ತ ಮದ್ದು ಎಂದು ಹೇಳುತ್ತಾರೆ